ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಫಿಫಾ ವಿಶ್ವ ಕಪ್ ಅರ್ಹತಾ ಪಂದ್ವ ಡ್ರಾ ನಲ್ಲಿ ಅಂತ್ವ

ಡಿಸೆಂಬರ್ ಅಂತ್ಯದವರೆಗೆ ನಾನಾ ಹಬ್ಲಗಳು ಇರುವುದರಿಂದ ಅಗತ್ಹ ಆಹಾರ ವಸ್ತುಗಳ ದೆಲೆ ಏರಿಳತ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಸರ್ಕಾರ ಈ ಸೂಚನೆ ನೀಡಿದೆ ಅಗತ್ತ ಆಹಾರ ವಸ್ತುಗಳ ಅಕ್ರಮ ದಾಸ್ತಾನು

ದೇಶಾದ್ನಂತ ಜನರಿಗೆ ಬೇಳೆಕಾಳು ಸೇರಿದಂತೆ ಅಗತ್ತ ಆಹಾರ ಪದಾರ್ಥಗಳು ಸರಾಗವಾಗಿ ಲಭ್ಞವಾಗುವಂತೆ ಮಾಡಲು ಸೂಕ್ತ ನೀತಿಗಳನ್ನು ಸೂಕ್ತ ಸಮಯದಲ್ಲಿ ಶಿಫಾರಸು ಮಾಡಲಾಗುವುದು ಎಂದು ಸಮಿತಿ ತಿಳಿಸಿದೆ ಹಿಂಗಾರು ಈರುಳ್ಳ ಬೆಳೆ ಬರುತ್ತಿರುವುದರಿಂದ ಮುಂದಿನ ದಿನಗಳಲ್ಲಿ ಬೆಲೆ ಸ್ವಿರತೆ ಕಾಯ್ದುಕೊಂಡು ದರ ಇಳಿಕೆಯಾಗುವ ನಿರೀಕ್ಷೆ ಇದೆ ಎಂದು ಕೃಷಿ ವಲಯದ ಪ್ರತಿನಿಧಿಗಳು ತಿಳಿಸಿದ್ದಾರೆ

ಸಾರ್ವಜನಿಕರಿಗೆ ಉಚಿತ ಕರೆ ಸೌಲಭ್ಞ ಒದಗಿಸುವುದು ಇದರ ಉದ್ದೇಶವಾಗಿದೆ ಕಾಶ್ತೀರ ವಿಭಾಗದ ವಿಭಾಗೀಯ ಆಯುಕ್ತ ಅಹ್ನದ್ ಖಾನ್ ಈ ವಿಷಯ ತಿಳಿಸಿದ್ದಾರೆ ಸಾರ್ವಜನಿಕ ಕರೆ ಕಚೇರಿಗಳ ಸ್ವಾಪನೆಯ ಸ್ಥಳ ಮತ್ತಿತರ ಅಂಶಗಳ ಕುರಿತು ಅತಿ ಶೀಘವೇ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಬಿಎಸ್ಎನ್ಎಲ್ ಇಲಾಖೆಗೆ ಸಮಗ್ರ ಮಾಹಿತಿ ಒದಗಿಸಲಾಗುವುದು ಇಂದಿನಿಂದಲೇ ಕೆಲಸಗಳು ಆರಂಭವಾಗಲಿವೆ ಎಂದು ಅವರು ತಿಳಿಸಿದರು

ಚಂಡೀಗಢ ಚೆನ್ನೈ ದೆಹಲಿ ಹೈದ್ರಾಬಾದ್ ಇಂದೋರ್ ಮುಂಬೈ ಪುನಾ ಶಿಲಾಂಗ್ ಮತ್ತು ತಿರುವನಂತಪುರಂ ನಗರವನ್ನು ಆಯ್ಕೆ ಮಾಡಲಾಗಿದೆ ಮಾಧ್ಯಮಾ ಮತ್ತು ಮನರಂಜನಾ ವಲಯದ ಅಭ್ಯರ್ಥಿಗಳಿಗೆ ಸುಧಾರಿತ ಕೌಶಲ್ಯ ತರದೇತಿ ಹಾಗೂ ವಿಶ್ವದರ್ಜೆಯ ತರಬೇತಿ ನೀಡಲು ಈ ಹೊಸ ಸಂಸ್ಟೆಗಳನ್ನು ಸ್ಥಾಪಿಸಿ ವ್ಯವಸ್ಥೆಯನ್ನು ಇನ್ನಷ್ಟು ಅಭಿವೃದ್ಧಿ ಪಡಿಸಲಾಗುವುದು ಸಚಿವ ಮಹೇಂದ್ರನಾಥ್ ಪಾಂಡೆ ತಿಳಿಸಿದ್ದಾರೆ ಕೃಷಿಕರು ವಿವಿಧ ಪೈರುಗಳ ಕೂಳೆಗಳನ್ನು ಸುಡುತ್ತಿರುವುದರಿಂದ ಹೆಚ್ಚುತ್ತಿರುವ ವಾಯುಮಾಲಿನ್ಯ ಕುರಿತು ದೈನಂದಿನ ವರದಿ ನೀಡಲು ಸಿಬ್ಲಂದಿ ನೇಮಿಸುವಂತೆ ಉತ್ತರ ಪ್ರದೇಶ ಹರಿಯಾಣ ಮತ್ತು ಪಂಜಾಬ್ ರಾಜ್ತ ಸರ್ಕಾರಗಳಿಗೆ ರಾಷ್ಟೀಯ ಹಸಿರು ನ್ಯಾಯಾಧಿಕರಣ ಸೂಚನೆ ನೀಡಿದೆ ದೆಹಲಿ ಮತ್ತು ರಾಷ್ಟ ರಾಜಧಾನಿ ಪ್ರದೇಶದಲ್ಲಿ ಗಾಳಿಯ ಗುಣಮಟ್ಟ ದಿನೇದಿನೆ ಕ್ಷೀಣಿಸುತ್ತಿದೆ ಎಂದು ಹಸಿರು ನ್ಯಾಯಾಧೀಕರಣ ತಿಳಿಸಿದೆ

ಇದರಿಂದ ಜನರಿಗೆ ಮಾರಣಾಂತಿಕ ರೋಗಗಳು ಹರಡುತ್ತಿವೆ ಎಂದು ನ್ಯಾಯಾಧಿಕರಣ ತಿಳಿಸಿದೆ ನಾನಾ ಬೆಳೆಗಳ ಕೂಳೆಗಳನ್ನು ಸುಡದಂತೆ ರೈತರಿಗೆ ಜಾಗೃತಿ ಮೂಡಿಸುವಂತೆ ಅದು ಮೂರು ರಾಜ್ಜಗಳಿಗೆ ತಾಕೀತು ಮಾಡಿದೆ ಕೃಷಿಕರಿಗೆ ಕೂಳೆ ಕೀಳುವ ಉಪಕರಣಗಳನ್ನು ಸರ್ಕಾರಗಳು ಒದಗಿಸಿಲ್ಲ ಎಂದು ರಾಷ್ಟೀಯ ಹಸಿರು ನ್ಯಾಯಾಧಿಕರಣದ ಮುಖ್ಯಸ್ವ ನ್ಯಾಯಮೂರ್ತಿ ಆದರ್ಶಕುಮಾರ್ ಗೋಯಲ್ ತೀವ್ರ ಕಳವಳ ವ್ಹಕ್ತಪಡಿಸಿದ್ದಾರೆ

ಹೆಚ್ಚುವರಿ ಅನುದಾನವನ್ನು ರಾಜ್ಯ ಸರ್ಕಾರಗಳು ಭರಿಸಬೇಕು ಎಂದರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ನ್ಕಾಯಾಧಿಕರಣ ಪೀಠವು ಪ್ರತಿವರ್ಷ ಅಕ್ಟೋಬರ್ ನವೆಂಬರ್ ಅವಧಿಯಲ್ಲಿ ದೆಹಲಿ ಮತ್ತು ಸುತ್ತಮುತ್ತ ವಾಯುಮಾಲಿನ್ಯ ತೀರ ಹದಗೆಡುತ್ತಿದ್ದು ನವಜಾತ ಶಿಶುಗಳು ಮತ್ತು ವೃದ್ಧರ ಆರೋಗ್ಧದ ಮೇಲೆ ಮಾರಣಾಂತಿಕ ಪರಿಣಾಮ ಸೃಷ್ಟಿಸುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದೆ

ಯಾವುದೇ ರೀತಿಯ ಮತಗಟ್ಟೆ ಸಮೀಕ್ಷೆ ನಡೆಸುವುದಾಗಲಿ ಅದನ್ನು ವಿದ್ಯುನ್ನಾನ ಮಾಧ್ಯಮದಲ್ಲಿ ಪ್ರಸಾರ ಮಾಡುವುದಕ್ಕಾಗಲಿ ಸಂಪೂರ್ಣ ನಿರ್ಬಂಧ ಹೇರಲಾಗಿದೆ

ಮಹಾರಾಪ್ಷ ಮತ್ತು ಹರಿಯಾಣ ವಿಧಾನಸಭೆಗೆ ನಡೆಯಲಿರುವ ಚುನಾವಣೆಯ ಮತಸಾನದ ದಿನ ಅಥವಾ ಮತದಾನದ ಮುನ್ನಾ ದಿನ ಪೂರ್ವಾನುಮತಿ ಪಡೆಯದೆ ದಿನಪತ್ರಿಕೆಗಳಲ್ಲಿ ಯಾವುದೇ ರೀತಿಯ ಜಾಹೀರಾತು ನೀಡಬಾರದು ಎಂದು ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಮತ್ತು ಅಭ್ಯರ್ಥಿಗಳಿಗೆ ಚುನಾವಣಾ ಆಯೋಗ ನಿಷೇಧ ಹೇರಿದೆ

ರಾಜಕೀಯ ಪಕ್ಷಗಳು ಮತ್ತು ಅಭ್ಲರ್ಥಿಗಳು ಜಾಹೀರಾತು ನೀಡುವುದಿದ್ದರೆ ಪ್ರಸಾರಕ್ಕೆ ಮುನ್ನ ಮಾಧ್ಯಮ ಪ್ರಮಾಣೀಕರಣ ಅಥವಾ ರಾಜ್ಯ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿರುವ ನಿರ್ವಹಣಾ ಸಮಿತಿಗಳಿಂದ ಪ್ರಮಾಣ ಪತ್ರ ಪಡೆಯಬೇಕು ಎಂದು ಆಯೋಗ ಸೂಚಿಸಿದೆ ಈ ಹಿಂದಿನ ಚುನಾವಣೆಗಳಲ್ಲಿ ರಾಜಕೀಯ ಪಕ್ಷಗಳ ಜಾಹೀರಾತುಗಳು ಮತದಾರರನ್ನು ದಾರಿ ತಪ್ಪಿಸುವ ರೀತಿಯಲ್ಲಿ ಶ್ರಸಾರವಗಿದ್ದನ್ನು ಮನಗಂಡ ಆಯೋಗ ಈ ಬಾರಿ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ವಿಶೇಷವಾಗಿ ಜಾರಿಗೆ ತಂದಿರುವ ಕಾನೂನನ್ನು ದೇಶದ ಕಾರ್ಪೊರೇಟ್ ವಲಯ ಅನುಷ್ಣಾನಗೊಳಿಸುವುದು ಒಂದು ಸವಾಲಾಗಿದೆ ಎಂದು ಕೇಂದ್ರ ಸಚಿವೆ ಸ್ನತಿ ಇರಾನಿ ಹೇಳದ್ದಾರೆ ಮುಂದ್ಯೆನಲ್ಲಿ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಸ್ಕೃತಿ ಇರಾನಿ

ಸಮಾಚಾರ ಮತ್ತು ಪ್ರಸಾರ ಸಚಿವಾಲಯ ಕಾರ್ಯದರ್ಶಿ ಅಮಿತ್ ಖರೆ ಅವರಿಗೆ ಮಾನವ ಸಂಪನ್ನೂಲ ಅಭಿವೃದ್ಧಿ ಸಚಿವಾಲಯದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಕಾರ್ಯದರ್ಶಿ ಹುದ್ದೆಯ ಹೆಚ್ಚುವರಿ ಜವಾಬ್ದಾರಿ ನೀಡಲಾಗಿದೆ ಇದುವರೆಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕಾರ್ಯದರ್ಶಿಯಾಗಿದ್ದ ಐಎಎಸ್ ಅಧಿಕಾರಿ ರೀನಾ ರೇ ಅವರನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಮೂಲ ಇಲಾಖೆಗೆ ಕಳುಹಿಸಲಾಗಿದೆ ರೈಲುಗಳಲ್ಲಿ ಸರಕುಗಳನ್ನು ಭರಿಸುವಾಗ ಹಾಗೂ ಇಳಿಸುವಾಗ ಮಾಲಿನ್ಯವನ್ನು ನಿಯಂತ್ರಿಸುವ ಸಲುವಾಗಿ ಸೂಕ್ತವಾದ ಕಾರ್ಯತಂತ್ರವನ್ನು ರೂಪಿಸಲು ರಾಷ್ವೀಯ ಹುರು ನ್ಯಾಯಮಂಡಳಿ ಎನ್ಜಿಟಿ ನಿರ್ದೇಶನ ನೀಡಿದೆ ರೈಲ್ವೆ ಸೈಡಿಂಗ್ನಲ್ಲಿ ಸಿಮೆಂಟ್ನಂತಹ ಸರಕುಗಳನ್ನು ಭರಿಸುವಾಗ ಹಾಗೂ ಇಳಿಸುವಾಗ ಉಂಟಾಗುವ ಮಾಲಿನ್ನದ ಬಗ್ಗೆ ಎನ್ಜಟಿ ಕಳವಳ ವ್ಯಕ್ತಪಡಿಸಿದೆ ಎನ್ ಜಿ ಟಿ ಅಧ್ಯಕ್ಷ ನ್ವಾಯಮೂರ್ತಿ ಆದರ್ಶ್ ಕುಮಾರ್ ನೇತೃತ್ವದ ಪೀಠವು ಉತ್ತರ ಪ್ರದೇಶದ ಫೈಜಾಬಾದ್ನ್ನಲ್ಲಿರುವ ರೈಲ್ವೆ ಗೋದಾಮು ಮತ್ತು ಸುತ್ತಮುತ್ತಲಿನ ಮಾಲಿನ್ಯದ ವಿರುದ್ಧದ ಮನವಿಯನ್ನು ಆಲಿಸಿತು

ಸಿರಿಯಾದ ಮೇಲೆ ಸೇನಾ ಕಾರ್ಯಾಚರಣೆ ನಡೆಸಿರುವ ಟರ್ಕಿಗೆ ಸೇನಾ ಉತ್ಪನ್ನಗಳನ್ನು ರಫ್ತು ಮಾಡದಿರಲು ಈಗಾಗಲೇ ಪ್ರಬಲ ರಾಷ್ಷಗಳು ತೆಗೆದುಕೊಂಡಿರುವ ನಿರ್ಧಾರಕ್ಕೆ ಬ್ರಿಟನ್ ಮತ್ತು ಸ್ವೇನ್ ಸಹಮತ ವ್ಯಕ್ಷಪಡಿಸಿವೆ ಮಿಲಿಟರಿ ಕಾರ್ಯಾಚರಣೆ ನಿಲ್ಲಿಸಬೇಕು ಎಂದು ಸ್ವೇನ್ನ ಸೋಷಿಯಲಿಸ್ಸ್ ಸರ್ಕಾರ ಒತ್ತಾಯ ಮಾಡಿದೆ

ಭಾರತದ ಪರವಾಗಿ ಅದಿಲ್ ಬಾನ್ ಒಂದು ಗೋಲು ಗಳಿಸಿದರೆ ಬಾಂಗ್ಲಾದೇಶದ ಸಾದ್ ಉದ್ದೀನ್ ಮತ್ತೊಂದು ಗೋಲು ಪೇರಿಸಿ ಪಂದ್ಯವನ್ನು ಡ್ರಾನಲ್ಲಿ ಅಂತ್ಯಗೊಳಿಸಿದರು